ಡಬ್ನೂಎಫ್ ವಿಶ್ವ ಟೂರ್ ಬ್ರಾಡ್ಲಿಂಟನ್ ಫೈನಲ್ಸ್ನಲ್ಲಿ ಭಾರತದ ಪಿ

ಆದರೆ ಎನ್ಡಿಎ ಸರ್ಕಾರ ರಾಷ್ವೀಯ ಬದ್ದತೆ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ರಾಜಿ ಮಾಡಿಕೊಳ್ಳುವುದಿಲ್ಲ ಎಂದರು ಯುಪಿಎ ಅವದಿಯಲ್ಲಿ ನೆಪ ಮಾತ್ರಕ್ಕೆ ಇಲ್ಲಿ ರೈಲು ಬೋಗಿ ಕಾರ್ಖಾನೆ ಸ್ಥಾಪಿಸಿತು ಆದರೆ ಎನ್ ಡಿ ಎ ಸರ್ಕಾರ ಕಾರ್ಖಾನೆಯನ್ನು ಬಲಪಡಿಸಿ ಪೂರ್ಣ ಮಟ್ಟದ ತಯಾರಿಕೆಗೆ ಅನುವು ಮಾಡಿಕೊಟ್ಟದೆ

ಅಲ್ಲದೆ ಈ ಪ್ರದೇಶದಲ್ಲಿ ಉದ್ಯೋಗ ಅವಕಾಶ ಹೆಚ್ಚಿಸಲು ರೈಲು ಕೈಗಾರಿಕಾ ಪಾರ್ಕ ಸ್ಥಾಪಿಸಲಾಗುವುದು

ಈ ಮಧ್ಯೆ ಆರೋಗ್ಯ ಸಚಿವ ಶಿವಾನಂದ ಪಾಟೀಲ್ ಮೈಸೂರಿನ ವಿವಿಧ ಆಸ್ಪತ್ತೆಗಳಿಗೆ ಭೇಟಿ ನೀಡಿ ಬಾಧಿತರ ಆರೋಗ್ಟ ವಿಚಾರಿಸಿ ವೈದ್ಧರಿಂದ ಮಾಹಿತಿ ಪಡೆದುಕೊಂಡರು

ರೋಗಿಗಳ ಚಿಕಿತ್ಸೆಗೆ ಸರ್ಕಾರ ಎಲ್ಲಾ ರೀತಿಯ ನೆರವು ನೀಡಲಿದೆ ವಿಧಿ ವಿಜ್ಞಾನ ಶ್ರಯೋಗಾಲಯದ ವರದಿ ಬಂದ ನಂತರವೇ ಸಾವಿಗೆ ಏನು ಕಾರಣ ಎನ್ನುವ ಅಂಶ ನಿಖರವಾಗಿ ತಿಳಿಯಲಿದೆ ಎಂದರು ರಾಜ್ಯ ಸರ್ಕಾರ ಆರೋಗ್ಯ ಸೇವೆಯನ್ನು ಉತ್ತಮ ಪಡಿಸಲು ಸಾಕಷ್ಟು ಕ್ರಮಗಳನ್ನು ಕೈಗೊಂಡಿದ್ದು

ಎಂದು ಸಚಿವ ಶಿವಾನಂದ ಪಾಟೀಲ ತಿಳಿಸಿದರು

ದೇವೇಗೌಡ ಹೇಳಿದ್ದಾರೆ ಮೈಸೂರಿನಲ್ಲಿ ನಿನ್ನೆ ಕೆ ಆರ್ ಆಸ್ಪತ್ರೆಗೆ ಭೇಟ ನೀಡಿ ವಿಷಬೆರೆತ ಪ್ರಸಾದ ಸೇವನೆಯಿಂದ ಬಾಧಿತರಾಗಿ ಚಿಕಿತ್ತೆ ಪಡೆಯುತ್ತಿರುವ ರೋಗಿಗಳ ಯೋಗಕ್ಷೇಮ ವಿಚಾರಿಸಿದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ವೆಂಟಲೇಟರ್ ಪೂರೈಸುವ ಕುರಿತು ವೈದ್ಯಕೀಯ ಶಿಕ್ಷಣ ಸಚಿವ ಡಿ

ಶಿವಕುಮಾರ್ರೊಂದಿಗೆ ಈಗಾಗಲೇ ಮಾತುಕತೆ ನಡೆಸಲಾಗಿದೆ ಅಧಿವೇಶನ ಮುಗಿದ ಬಳಿಕ ಸಮಸ್ಥೆ ಬಗೆಹರಿಸುವುದಾಗಿ ಸಚಿವರು ಭರಮಸೆ ನೀಡಿದ್ದಾರೆ ಎಂದು ಸಚಿವ ಜಿ

ಮೈಸೂರಿನಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರೋಗಿಗಳಿಗೆ ಸರಿಯಾದ ಚಿಕಿತ್ಸೆ ದೊರೆಯುತ್ತಿಲ್ಲ

ಮೂಲಸೌಲಭ್ಯಗಳ ಕೊರತ ಹಿನ್ನೆಲೆಯೇ ಹೆಚ್ಚಿನ ಸಾವು ಸಂಭವಿಸಲು ಕಾರಣವಾಗಿದೆ ಹನೂರು ಮತ್ತು ಕೊಳ್ಳೆಗಾಲ ಆಸ್ಪತ್ರೆಗಳಲ್ಲಿ ವೆಂಟಲೇಟರ್ ವ್ಯವಸ್ಥೆ ಇಲ್ಲ ಚಾಮರಾಜನಗರ ಜಿಲ್ಲಾಸ್ಪತ್ರೆಗಳಲ್ಲಿ ಇರುವ ವೆಂಟಲೇಟರ್ ಸರಿಯಾಗಿ ಕೆಲಸ ಮಾಡುತ್ತಿಲ್ಲ ಈ ಬಗ್ಗೆ ವಿಧಾನಮಂಡಲದಲ್ಲಿ ವಿಶೇಷ ಚರ್ಚೆ ಮಾಡಲಾಗುವುದು ಎಂದು ಕೋಟಾ ಶ್ರೀನಿವಾಸ್ ಪೂಜಾರಿ ಹೇಳಿದರು

ಉಳಿದವರಿಗೂ ಇದೇ ಮಾದರಿಯಲ್ಲಿ ವೇತನ ನೀಡುವ ಬಗ್ಗೆ ಆಯುಕ್ತರ ವರದಿ ಪರಿಶೀಲಿಸಿ ತ್ರಮ ಕೈಗೊಳ್ಳುಲಾಗುವುದು ಎಂದರು ಸುಳ್ವಾಡಿ ದೇವಾಲಯದ ವಿಷಪ್ರಸಾದ ಫಟನೆಯ ಹಿನ್ನೆಲೆಯಲ್ಲಿ ರಾಜ್ಜದ ದೇವಸ್ಥಾನಗಳಲ್ಲಿ ಅಗತ್ತ ಎಚ್ವರಿಕೆ ವಹಿಸಲಾಗುವುದು ಸುಳ್ವಾಡಿ ದೇವಾಲಯ ಮುಜರಾಯಿ ಇಲಾಖೆಯ ವ್ಯಾಪ್ತಿಗೆ ಬರುವುದಿಲ್ಲ

ಫಟನೆಗೆ ಕಾರಣ ತಿಳಿದುಬಂದಿಲ್ಲ ಎಂದು ಪೊಲೀಸ್ ಮೂಲಗಳು ತಿಳಿಸಿವೆ ಫಟನೆ ಬಗ್ಗೆ ತೀವ್ರ ದಿಗ್ಗಮೆ ವ್ಯಕ್ತಪಡಿಸಿರುವ ಮುಖ್ಯಮಂತ್ರಿ ಹೆಚ್

ಕುಮಾರ ಸ್ವಾಮಿ ಪರಿಹಾರ ಕಾರ್ಯ ಕೈಗೊಳ್ಳುವಂತೆ ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ ಹುಬ್ಬಳ್ಳಿ ವಿಜಾಪುರ ಬಾಗಲಕೋಟೆ ಜಿಲ್ಲೆಯಲ್ಲಿನ ಆ್ಯಂಬೂಲೆನ್ಸ್ಗಳನ್ನು ತರಿಸಿಕೊಂಡು ಗಾಯಾಳುಗಳನ್ನು ಆಸ್ಪತ್ರೆಗೆ ಸೇರಿಸಿ ಸೂಕ್ತ ಚಿಕಿತ್ಸೆ ಕೊಡಿಸುವಂತೆ ಮತ್ತು ಮೃತ ಕುಟುಂಬಗಳಿಗೆ ಅಗತ್ಯ ನೆರವು ಮತ್ತು ಪರಿಹಾರ ಒದಗಿಸಲು ಕ್ರಮಕೈಗೊಳ್ಳುವಂತೆಯೂ ಮುಖ್ಯಮಂತ್ರಿ ಸೂಚಿಸಿದ್ದಾರೆ ಫಟನೆ ಕುರಿತು ವಿರೋಧ ಪಕ್ಷದ ನಾಯಕ ಬಿ ಎಸ್

ಗಾಯಾಳುಗಳು ಬೇಗನೇ ಗುಣಮುಖರಾಗುವಂತೆ ಹಾರೈಸಿದ್ದಾರೆ

ರಬಕವಿಯ ಎಂ ವಿ

ಕಾಲೇಜಿನ ಮಹಾಂತೇಶ ನಾಗನೂರ ಮತ್ತು ಪಾಂಡಪ್ಪ ಜಂಬಗಿ ಸ್ಪರ್ಧೆಯಲ್ಲಿ ವಿಜೇತರಾಗಿದ್ದು ಜನೆವರಿಯಲ್ಲಿ ಬೆಂಗಳೂರು ಆಕಾಶವಾಣಿ ಕೇಂದ್ರದಲ್ಲಿ ನಡೆಯುವ ರಾಜ್ಯಮಟ್ಟದ ಯುವವಾಣಿ ರಸಪ್ರಕ್ಷೆ ಸ್ಪರ್ಧೆಯಲ್ಲಿ ಆಕಾಶವಾಣಿ ಧಾರವಾಡ ಕೇಂದ್ರವನ್ನು ಪ್ರತಿನಿಧಿಸಲಿದ್ದಾರೆ

ಈ ನಿಧಿ ಬಳಕೆಗೆ ಜಿಲ್ಲಾ ಉಸ್ತುವಾರಿ ಸಚಿವರನ್ನು ಬಿಟ್ಟರೆ ಬೇರೊಬ್ಬ ಜನಪ್ರತಿನಿಧಿಗೆ ಅವಕಾಶವಿಲ್ಲ ಅದಕ್ಕಾಗಿ ನಿಧಿ ಬಳಕೆ ಸಮರ್ಪಕವಾಗಿ ಮತ್ತು ನಿಗಧಿತವಾಗಿ ಬಳಕೆಯಾಗುತ್ತಿಲ್ಲ ಎಂದು ಆರೋಪಿಸಿದರು

ಮುಂದಿನ ವರ್ಷದ ಮಾರ್ಚ್ ಒಳಗೆ ಪರಿಹರ ಕೊಟ್ಟೂರು ರೈಲನ್ನು ಹೊಸಪೇಟೆಯವರೆಗೆ ವಿಸ್ತರಣೆ ಮಾಡಲಾಗುವುದು ಎಂದರು

ಡಬ್ಲ್ಯೂಫ್ ವಿಶ್ವ ಟೂರ್ ಬ್ಯಾಡ್ಠಿಂಟನ್ ಫೈನಲ್ಸ್ನಲ್ಲಿ ನಿನ್ನೆ ಭಾರತದ ಪಿ

ಸಿಂಧು ಈ ಪಂದ್ಯಾವಳಿಯ ಮಹಿಳಾ ಸಿಂಗಲ್ಸ್ ಪ್ರಶಸ್ತಿ ಮುಡಿಗೇರಿಸಿಕೊಂಡ ಮೊದಲ ಭಾರತೀಯರಾಗಿದ್ದಾರೆ

ಜ್ಕೋತಿ ಅಬ್ಬಾರ ಅವರಿಗೆ ಪ್ರತಿಷ್ಠಿತ ಇಂಡಿಯನ್ ಕೌನ್ಲಿಲ್ ಆಫ್ ಕೆಮಿಸ್ಟ್ಸ್ ಸಂಸ್ಥೆ ನೀಡುವ ಡಾ